ಮುಖ್ಚಮಂತ್ರಿ ಬಿ ಎಸ್

ದೇವೇಗೌಡ ಹಳೇ ಮೈಸೂರು ಭಾಗದಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕದಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಬಿರುಸಿನ ಪ್ರಚಾರ ಕಾರ್ಯ ನಡೆಸಿದರು ಈ ನಡುವೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಉಪಚುನಾವಣೆ ನಂತರ ರಾಜ್ಯ ರಾಜಕೀಯದಲ್ಲೂ ಮಹತ್ವದ ಬದಲಾವಣೆಯಾಗುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟರು

ಮತದಾರರ ಹಿತಾಸಕ್ತಿಯ ಬದಲಾಗಿ ಶಾಸಕರ ಪಕ್ಷಾಂತರ ಕಾರಣದಿಂದ ಉಪ ಚುನಾವಣೆ ಎದುರಾಗಿದೆ ಪ್ರಜ್ಙಾವಂತ ಮತದಾರರು ಈ ಬೆಳವಣಿಗೆಗಳನ್ನು ಗಮನಿಸುತ್ತಿದ್ದಾರೆ ಎಂದು ಕೆಒಸಿಸಿ ಅಧ್ಯಕ್ಷ ದಿನೇತ ಗುಂಡೂರಾವ್ ಹೇಳದ್ದಾರೆ ಬೆಳಗಾವಿ ಜಿಲ್ಲೆ ಗೋಕಾಕದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರ ಕೈಗೊಂಡು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಪ್ರವಾಹ ಬರಗಾಲ ಎದುರಾದರೂ ಸರ್ಕಾರ ಗಮನಿಸದೇ ಚುನಾವಣೆ ವರ್ಗಾವಣೆಯಲ್ಲಿ ಮೈಮರೆತಿದೆ ಎಂದು ಟೀಕಿಸಿದರು

ಅಕ್ರಮಗಳನ್ನು ತಡೆಗಟ್ಟಲು ಹೆಚ್ಚನ ಪ್ರಮಾಣದಲ್ಲಿ ಕಣ್ಗಾವಲು ತಂಡಗಳನ್ನು ನಿಯೋಜಿಸಿದೆ

ರಾಮಮೂರ್ತಿ ಅವರು ತಮ್ಮ ಸ್ಟಾನಕ್ಕೆ ರಾಜಿನಾಮೆ ನೀಡಿ ಆ ಬಳಿಕ ಬಿಜೆಪಿಗೆ ಸೇರ್ಪಡೆಯಾಗಿದ್ದರು

ಪ್ರಥಮ ಹಂತದಲ್ಲಿ ಒಂದು ಕೋಟಿ ಮನೆಗಳ ನಿರ್ಮಾಣದ ಗುರಿ ಹೊಂದಲಾಗಿತ್ತು

ಈ ಮೊದಲು ಇಂದಿರಾ ಆವಾಸ್ ಯೋಜನೆ ಹೆಸರಿನಲ್ಲಿ ಈ ಯೋಜನೆ ಪ್ರಚಲಿತವಿತ್ತು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಇಸ್ತೋ ಭಾರತೀಯ ಬಾಹ್ಕಾಕಾಶ ಸಂಶೋಧನಾ ಸಂಸ್ಥೆ

ಎಸ್ ಎಲ್

ಬಾಹ್ಕಾಕಾಶ ಕ್ಷೇತ್ರದಲ್ಲಿ ಇಸ್ತೋ ಮತ್ತೊಂದು ಮೈಲುಗಲ್ಲು ಸ್ಥಾಪಿಸಿದ್ದು

ರಾಷ್ಟ ಮತ್ತೊಮ್ಮೆ ಹೆಮ್ಮಪಡುವಂತಹ ಸಾಧನೆಯನ್ನು ಇಸ್ತೋ ಮಾಡಿ ತೋರಿಸಿದೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಂಖ್ಯೆಯನ್ನು ನಿರ್ದಿಷ್ಟವಾಗಿ ನಮೂದಿಸಿ ಮತ್ತೊಮ್ನೆ ಸಮೀಕ್ಷೆ ನಡೆಸುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ಅಂಥೋನಿ ಸೆಬಾಸ್ಟಿಯನ್ ಸೂಚಿಸಿದ್ದಾರೆ

ಏಳನೇ ತರಗತಿ ಪಬ್ಲಿಕ್ ಪರೀಕ್ಷೆ ನಡೆಸಲು ಸಚಿವ ಎಸ್

ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲು ಸಾಧ್ಯವಿಲ್ಲ ಎಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಪ್ರಧಾನ ಕಾರ್ಯದರ್ಶಿ ಡಿ ಶಶಿಕುಮಾರ್ ಸುದ್ದಿ ಸಂಸ್ಥೆಗೆ ತಿಳಿಬಿದ್ದಾರೆ

ಕೊಡಗು ಜಿಲ್ಲೆಯ ಶ್ರವಾಹ ಖೀಡಿತ ಪ್ರದೇಶಗಳ ಜನರ ಚೇತರಿಕೆಗೆ ಅಗತ್ಯ ಸ್ಪಂದನೆ ಸಂಬಂಧ ಸರ್ಕಾರೇತರ ಸಂಸ್ಥೆಗಳ ಪ್ರತಿನಿಧಿಗಳ ಸಭೆಯಲ್ಲಿ ಜಿಲ್ಲಾಧಿಕಾರಿ ಮಾತನಾಡಿದರು

ರಾಜ್ಯದ ಬರ ಹಾಗೂ ನೆರೆ ಪರಿಸ್ವಿತಿ ಕುರಿತು ರಾಜ್ಯಸಭೆಯಲ್ಲಿ ರಾಜ್ಯದ ಸಂಸದರು ಪ್ರಸ್ತಾಪಿಸಿದ್ದಾರೆ

ಹರಿಪ್ರಸಾದ್ ರಾಜೀವ್ ಚಂದ್ರತೇಖರ್ ಸೇರಿದಂತೆ ಇತರ ಸಂಸದರು ರಾಜ್ಜದ ಬರ ಹಾಗೂ ನೆರೆ ಪರಿಸ್ಥಿತಿ ಕುರಿತು ಸರ್ಕಾರದ ಗಮನ ಸೆಳೆದರು

ಸಾವಿರಾರು ಮನೆಗಳು ನೆಲ ಸಮವಾಗಿ ಜನ ಆಶ್ರಯ ಕಳೆದುಕೊಂಡು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ

ಇಂಧನ ಭದ್ರತೆಗೆ ಕೇಂದ್ರ ಸರ್ಕಾರ ಹೆಚ್ಚನ ಆದ್ಯತೆ ನೀಡಿದೆ ಎಂದು ಕಲ್ಲಿದ್ದಲು ಖಾತೆ ಸಚಿವ ಪ್ರಲ್ವಾದ್ ಜೋಶಿ ಹೇಳಿದ್ದಾರೆ

ತುಮಕೂರನ್ನು ಸಹೋದರಿ ನಗರವನ್ನಾಗಿ ಅಭಿವೃದ್ಧಿಪಡಿಸಲು ಡೆನ್ಕಾರ್ಕ್ನ ಆಲ್ದೋರ್ಗ್ ರಾಯಭಾರಿ ಫೆಡ್ಡಿ ಸೋನ್ವೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜೆ

ಮಾಧುಸ್ವಾಮಿ ಇಂದು ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ ಎಂದು ತುಮಕೂರು ಸ್ಟಾರ್ಟ್ ಸಿಟಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರು ತಿಳಿಸಿದ್ದಾರೆ

ಉಪಚುನಾವಣೆಯಲ್ಲಿ ಅಕ್ರಮ ತಡೆಗಟ್ಟಲು ವಿಶೇಷ ಕಣ್ಗಾವಲು ತಂಡ ಮುಖ್ಯ ಚುನಾವಣಾಧಿಕಾರಿ ಮಾಹಿತಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು